ಭಾರತ ಐರೋಪ್ನ ಒಕ್ಕೂಟ ನಾಯಕರ ಶ್ವಂಗಸಭೆಯನ್ನು ಮೋರ್ಚುಗಲ್ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಲಾ ಅವರು ಆಯೋಜಿಸಿದ್ದಾರೆ ಐರೋಪ್ಲ ಒಕ್ಕೂಟ ಮಂಡಳಿಗೆ ಪ್ರಸ್ತುತ ಮೋರ್ಚುಗಲ್ ರಾಷ್ಲ ಅಧ್ಯಕ್ಷೀಯ ಸ್ಲಾನವನ್ನು ಅಲಂಕರಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಭಾರತ ಐರೋಷ್ನ ಒಕ್ಕೂಟ ಆರ್ಥಿಕ ಪಾಲುದಾರಿಕೆ ಬಲವರ್ಧನೆಗೆ ಒತ್ತು ನೀಡಲಿದ್ದಾರೆ ಇದೊಂದು ಮಹತ್ತದ ರಾಜಕೀಯ ಮ್ಸೆಲುಗಲ್ಲು ಹಿಂದೆಂದೂ ಕಾಣದ ಉತ್ತಮ ಅವಕಾಶ ಭಾರತ ಐರೋಪ್ನ ಒಕ್ಕೂಟ ಸಂಬಂಧ ಬಲವರ್ಧನೆಗೆ ಮಹತ್ತಪೂರ್ಣ ವೇದಿಕೆಯಾಗಲಿದೆ ಎಂದು ನಮ್ನ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಅಂತಹ ಪಾವತಿಗಳಿಗಾಗಿ ರೋಗಿಗಳು ಅಥವಾ ಪಾವತಿದಾರರು ಪ್ಯಾನ್ ಮತ್ತು ಆಧಾರ್ ನಂಬರ್ ಸಲ್ಲಿಸಬೇಕಾಗುತ್ತದೆ

ವಿವಿಧ ಸಚಿವಾಲಯಗಳ ಅಧಿಕಾರಿಗಳು ತಜ್ಞರುಗಳ ಸಮೂಪದೊಂದಿಗೆ ನಿನ್ನೆ ಅವರು ವಿದೇಶಗಳಿಂದ ಸ್ನೀಕೃತವಾಗಿರುವ ನೆರವು ಕುರಿತಂತೆ ಪರಾಮರ್ಶೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಆದ್ದತೆ ಅನುಸಾರ ಈ ನೆರವನ್ನು ದೇಶದ ವಿವಿಧ ರಾಜ್ಯಗಳಿಗೆ ಒದಗಿಸಲಾಗುವುದು

ರಾಜ್ನ ಸರ್ಕಾರ ನಿನ್ನೆ ಈ ಕುರಿತು ಪರಿಷ್ನತ ಮಾರ್ಗಸೂಜಿ ಹೊರಡಿಸಿದೆ ಈ ಅವಧಿಯಲ್ಲಿ ಬಸ್ ಮೆಟ್ರೊ ರೈಲು ಸಂಚಾರ ಇರುವುದಿಲ್ಲ ಈಗಾಗಲೇ ನಿಗದಿಯಾಗಿರುವ ವಿಮಾನ ಮತ್ತು ರೈಲುಗಳು ಸಂಚರಿಸಲಿವೆ

ಹೋಟೆಲ್ ರೆಸ್ಟೋರೆಂಟ್ ಆಹಾರ ಮತ್ತು ಮದ್ಬದ ಮಳಿಗೆಗಳಲ್ಲಿ ಪಾರ್ಸೆಲ್ ಕೊಂಡೊಯ್ಡಲು ಅವಕಾಶ ನೀಡಲಾಗಿದೆ ಟ್ಯಾಕ್ಸಿ ಮತ್ತು ಆಟೋರಿಕ್ಷಾಗಳು ತುರ್ತು ಸಂದರ್ಭದಲ್ಲಿ ಮಾರ್ಗಸೂಚಿಯಲ್ಲಿ ಅನುಮತಿಸಿದ ರೀತಿಯಲ್ಲಿ ಸಂಚರಿಸಲು ಅವಕಾಶ ನೀಡಲಾಗಿದೆ ಶಾಲಾ ಕಾಲೇಜುಗಳು ಶಿಕ್ಷಣ ಕೋಚಿಂಗ್ ಸಂಸ್ಲೆಗಳು ತರಗತಿಗಳು ಸಿನೆಮಾ ಹಾಲ್ ಶಾಪಿಂಗ್ ಮಾಲ್ ಜಿಮ್ ಕ್ರೀಡಾ ಸಂಕೀರ್ಣಗಳು ಈಜುಕೊಳ ಇತರ ಮನರಂಜನಾ ಚಟುವಟಿಕೆಗಳಿಗೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ವಿನಾಯಿತಿ ನೀಡಲಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಗತ್ಯ ಸೇವೆ ನೀಡುವ ಕಜೇರಿಗಳು ಕಾರ್ಯನಿರ್ವಹಿಸಲಿವೆ

ಸ್ನಳದಲ್ಲಿಯೇ ಕಾರ್ಮಿಕರು ಕೆಲಸಗಾರರನ್ನು ಹೊಂದಿರುವ ನಿರ್ಮಾಣ ಚಟುವಟಿಕೆಗಳಿಗೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಅನುಮತಿ ನೀಡಲಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್

ಜನರ ಅನಗತ್ತ ಸಂಚಾರ ನಿಷೇಧಿಸಲಾಗಿದ್ಲು ನಿಯಮ ಉಲ್ಲಂಘಿಸುವವರ ವಿರುದ್ದ ಮೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಈಗಾಗಲೇ ಮೊಲೀಸ್ ಇಲಾಖೆಗೆ ಈ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ

ಕೊರೊನಾ ಸೋಂಕು ಪರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈಗಾಗಲೇ ಪಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕ್ಲೆಗೊಂಡಿದೆ ಕಚೇರಿಗಳಿಗೆ ಪಾಜರಾಗುವುದರಿಂದ ವಿನಾಯಿತಿ ಪಡೆದಿರುವ ನೌಕರು ಮನೆಯಿಂದಲೇ ಕೆಲಸ ಮಾಡಬಹುದಾಗಿದೆ ಕಚೇರಿಗಳು ಪಾಗೂ ಕರ್ತವ್ಯ ನಿರ್ವಹಣಾ ಸ್ಥಳಗಳಲ್ಲಿ ಜನಸಂದಣಿ ಸೇರುವುದನ್ನು ತಪ್ಪಿಸಲು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬೇರೆ ಬೇರೆ ಸಮಯಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಇಲಾಖೆ ಆದೇಶ ಹೊರಡಿಸಿದೆ ಕಂಟ್ಟೆನ್ನೆಂಟ್ ವಲಯಗಳಲ್ಲಿ ವಾಸಿಸುತ್ತಿರುವ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರು ಈ ವಲಯಗಳು ಕೊರೊನಾ ಮುಕ್ತ ಎಂದು ಘೋಷಿಸುವ ತನಕ ಕಚೇರಿಗಳಿಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಕಚೇರಿಗೆ ಪಾಜರಾಗುವ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೋವಿಡ್ ಶಿಷ್ಠಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮಾಸ್ಕ ಧರಿಸುವುದು ವ್ಯಕ್ತಿಗತ ಅಂತರ ಸ್ಕಾನಿಟೇಜರ್ ಮತ್ತು ಆಗ್ಗಿಂದಾಗ್ಗೆ ಕೈ ತೊಳೆಯುವುದನ್ನು ಪಾಲಿಸಬೇಕೆಂದು ಸೂಚಿಸಲಾಗಿದೆ

ಜಿ ವಿಭಾಗದಲ್ಲಿ ಫ್ಲೆನಲ್ ತಲುಪುವ ಮೂಲಕ ಸೀಮಾ ಬಿಸ್ತಾ ಈ ಸಾಧನೆ ಮಾಡಿದರು

ಈಗಾಗಲೇ ರವಿಕುಮಾರ್ ದಹಿಯಾ ಸುಮಿತ್ ಮಲ್ಲಿಕ್ ಬಜರಂಗ್ ಮನಿಯಾ ಮತ್ತು ದೀಪಕ್ ಮನಿಯಾ ಅವರು ಮರುಷರ ವಿಭಾಗದಲ್ಲಿ ಹಾಗೂ ವಿನೀಶ್ ಫೋಗತ್ ಆನ್ಲುಮಲ್ಲಿಕ್ ಮತ್ತು ಸೋನಾ ಮಲ್ಲಿಕ್ ಅವರು ಒಲಿಂಪಿಕ್ಸ್ಗೆ ಅರ್ಹತೆ ಗಿಟ್ಟಿಸಿರುವ ಭಾರತದ ಇತರೆ ಕುಸ್ತಿಪಟುಗಳಾಗಿದ್ದಾರೆ